ಇದರೊಂದಿಗೆ ಮಸೂದೆಯೂ ಕಾಯಿದೆಯಾಗಿ ರೂಪುಗೊಂಡಿದೆ ಅಧಿಕೃತ ಅಧಿಸೂಚನೆ ಪ್ರಕಾರ ಈ ನೂತನ ಕಾಯಿದೆ ನಿನ್ನೆ ಅಧಿಕೃತ ಗೆಜೆಟ್ ನಲ್ಲಿ ಪ್ರಕಟಣೆಯೊಂದಿಗೆ ಜಾರಿಗೆ ಬಂದಿದೆ

ಸಂವಿಧಾನದ ಆರನೇ ವೇಳಾಪಟ್ಟಿ ಸೇರಿದಂತೆ ಅಸ್ಲಾಂ ಮೇಘಾಲಯ ಮಿಜೋರಾಂ ಅಥವಾ ತ್ರಿಪುರ ಬುಡಕಟ್ಟು ಪ್ರದೇಶಗಳಿಗೆ ಈ ತಿದ್ದುಪಡಿ ಅನ್ವಿಯಿಸುವುದಿಲ್ಲ ಆದರೆ ಇನ್ನರ್ ಲೈನ್ ಪರ್ಮಿಟ್ ವ್ಯಾಪ್ತಿಗೆ ಒಳಪಡಲಿರುವ ಅರುಣಾಚಲ ಪ್ರದೇಶ ನಾಗಲ್ದಾಂಡ್ ಮತ್ತು ಮಿಜೋರಾಂಗೆ ಅನ್ವಯವಾಗಲಿದೆ ಒಳನುಸುಳುವವರು ನಿರಾತ್ರಿತರು ಮತ್ತು ಪೌರತ್ವ ತಿದ್ದುಪಡಿಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವ ಅವಶ್ನಕತೆ ಇದೆ ಎಂದು ಸರ್ಕಾರ ಹೇಳಿದೆ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಬುಧವಾರ ರಾಜ್ಯಸಭೆ ಹಾಗೂ ಸೋಮವಾರ ಲೋಕಸಭೆ ಅಂಗೀಕರಿಸಿವೆ

ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಅವರು ಅಸ್ಲಾಂ ಭಾಷೆ ರಾಜಕೀಯ ಸಾಂಸ್ಟೃತಿಕ ಹಾಗೂ ಜಮೀನು ಹಕ್ಕುಗಳನ್ನು ಸಂವಿಧಾನಾತ್ತಕವಾಗಿ ರಕ್ಷಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಟಬದ್ದವಾಗಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ ರಾಜ್ಲದಲ್ಲಿ ಕೆಲವು ವ್ಯಕ್ತಿಗಳು ಪರಿಸ್ಥಿತಿಯ ಲಾಭ ಪಡೆಯುವ ದುರುದ್ದೇತದಿಂದ ಜನತೆಗೆ ತಪ್ಪು ಮಾಹಿತಿ ನೀಡಿ ತಪ್ಪುದಾರಿಗೆ ಎಳೆಯುವ ಕೆಲಸ ಮಾಡುತ್ತಿದ್ದಾರೆ ಇದಕ್ಕೆ ಅಸ್ಲಾಂ ಜನತೆ ಕಿವಿಗೊಡಬಾರದು ಎಂದು ಸರ್ಬಾನಂದ ಸೋನೋವಾಲ್ ಮನವಿ ಮಾಡಿದ್ದಾರೆ ನ್ನಾಯಮೂರ್ತಿ ಬಿಫ್ಲಬ್ ಶರ್ಮಾ ನೇತೃತ್ವದ ಸಮಿತಿಯು ಅಸ್ತಾಂ ಭಾಷೆ ರಾಜಕೀಯ ಸಾಂಸ್ಟ್ರತಿಕ ಹಾಗೂ ಜಮೀನು ಹಕ್ಕುಗಳನ್ನು ಸಂವಿಧಾನತ್ತಕವಾಗಿ ರಕ್ಷಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖವಾಗಿದ್ದು ಇದನ್ನು ಸಂಪೂರ್ಣ ಅನುಷ್ಠಾನಕ್ಕೆ ತರುವ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ತನ್ನ ಕಾಲಮಿತಿಯೊಳಗೆ ಶಿಫಾರಸ್ಲು ಮಾಡಲಿದೆ ಈ ನಿಟ್ಟನಲ್ಲಿ ಅಸ್ಲಾಂ ಜನತೆ ಯಾವುದೇ ಉದ್ವೇಗಕ್ಕೆ ಒಳಗಾಗಬಾರದು ಎಂದು ಮುಖ್ಖಮಂತ್ರಿ ಸೋನೋವಾಲ್ ಕೋರಿದ್ದಾರೆ ಈ ನಡುವೆ ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಅಸ್ಲಾಂ ನಲ್ಲಿ ಶ್ರತಿಭಟನೆಯ ಕಾವು ಜೋರಾಗಿದ್ದು ಗುಹಾಹಟ ದಿಬ್ರುಗಢ್ ಪ್ರದೇಶಗಳಲ್ಲಿ ಕರ್ಪ್ಯೂ ಜಾರಿಯಲ್ಲಿದೆ ಜೋರ್ಹಾತ್ ಹಾಗೂ ತಿನುಸ್ಕಿಯಾ ಜಿಲ್ಲೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಕರ್ಪ್ಯೂ ವಿಧಿಸಲಾಗಿದೆ ಗುಹಾಹಟಿ ದಿಬ್ರುಗಢ್ ಮಾರಿಗಾನ್ ಹಾಗೂ ತೇಜ್ ಪುರ್ ಜಿಲ್ಲೆಗಳಲ್ಲಿ ಸೇನೆ ಮತ್ತು ಅಸ್ಲಾಂ ರೈಫಲ್ಸ್ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಪ್ರತಿಭಟನೆಯ ಪರಿಣಾಮವಾಗಿ ಈ ಭಾಗದಲ್ಲಿ ರೈಲು ಮತ್ತು ವಿಮಾನಯಾನ ಸೇವೆಯಲ್ಲಿಯೂ ವ್ಯತ್ಯಯ ಉಂಟಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳನ್ನು ಮುಚ್ಲಲಾಗಿದ್ದು ಪರಿಸ್ಥಿತಿಯನ್ನು ಅವಲೋಕಿಸಿ ತರಗತಿಗಳನ್ನು ನಡೆಸುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಸೂಚಿಸಲಾಗಿದೆ ಎಂದು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ

ಕಳೆದ ಆಗಸ್ಟ್ ನಿಂದ ಯಾವುದೇ ರಾಜ್ಯಕ್ಕೆ ಪರಿಹಾರ ಒದಗಿಸಿಲ್ಲ ಮತ್ತು ಜಿಎಸ್ ಟ ಪರಿಹಾರಕ್ಕೆ ಸಂಬಂಧಿಸಿದಂತೆ ರಾಜ್ಲಗಳಿಗೆ ತನ್ನ ಬದ್ದತೆಯನ್ನು ಕೇಂದ್ರ ಹೊಂದಿದೆ ಎಂದು ಅವರು ಹೇಳಿದ್ದಾರೆ

ನವದೆಹಲಿಯ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿಂದು ಆರನೇ ಹಿಂದೂ ಮಹಾಸಾಗರ ಸಂವಾದ ಮತ್ತು ದೆಹಲಿ ಸಂವಾದ ಇಲೆವೆನ್ ಕಾರ್ಯಕ್ರಮವನ್ನು ಎದೇಶಾಂಗ ವ್ಲವಹಾರಗಳ ಸಚಿವಾಲಯ ಆಯೋಜಿಸಿದೆ ಮೊದಲ ಬಾರಿ ಈ ಎರಡು ಸಂವಾದಗಳು ಸತತವಾಗಿ ಹಾಗೂ ಅಂತಹದ್ದೇ ಇಂಡೋ ಪೆಸಿಫಿಕ್ ವಿಷಯಗಳ ಮೇಲೆ ಈ ಸಂವಾದ ನಡೆಯಲಿದೆ ಹಿಂದೂ ಮಹಾಸಾಗರದ ಸಂವಾದದ ವಿಷಯವು ಇಂಡೋ ಪೆಸಿಫಿಕ್ ಆಗಿದೆ ಇದು ವಿಸ್ತೃತ ಭೌಗೋಳಿಕತೆಯ ಮೂಲಕ ಹಿಂದೂ ಮಹಾಸಾಗರವನ್ನು ಮರು ಕಲ್ಪಿಸಿಕೊಳ್ಳುವುದಾಗಿದೆ

ಇಂಡೋ ಪೆಸಿಫಿಕ್ ನಲ್ಲಿ ಸಹಭಾಗಿತ್ವವನ್ನು ಮುಂದುವರಿಸುವುದು ದೆಹಲಿ ಸಂವಾದ ಇಲೆವೆನ್ನ ಘೋಷವಾಕ್ಹವಾಗಿದೆ

ಈ ಮಸೂದೆಗೆ ಲೋಕಸಭೆ ಈಗಾಗಲೇ ಅನುಮೋದನೆ ನೀಡಿದೆ ಭಾರತದ ಅಂತಾರಾಷ್ಷೀಯ ಹಣಕಾಸು ಸೇವಾ ಕೇಂದ್ರಗಳಲ್ಲಿ ಹಣಕಾಸು ಸೇವೆಗಳ ಮಾರುಕಟ್ಲೆಯನ್ನು ಅಭಿವೃದ್ವಿಪಡಿಸಲು ಮತ್ತು ನಿಯಂತ್ರಿಸಲು ಏಕೀಕೃತ ಪ್ರಧಿಕಾರವನ್ನು ಸ್ಥಾಪಿಸುವ ಉದ್ದೇಶವನ್ನು ಈ ಮಸೂದೆ ಒಳಗೊಂಡಿದೆ ಪ್ರಸ್ತುತ ಆರ್ಬಿಐ ಸೆಬಿ ಐಆರ್ಡಿಎ ಮತ್ತು ಪಿಎಫ್ಆರ್ಡಿಎ ಸೇರಿದಂತೆ ನಿರ್ದಿಷ್ನ ಮಾರುಕಟ್ಲೆಯನ್ನು ನಿಯಂತ್ರಿಸುವ ಜವಾಬ್ಗಾರಿಯನ್ನು ಅನೇಕ ಏಜೆನ್ನೀಗಳಿಗೆ ವಹಿಸಲಾಗಿದೆ ಮಸೂದೆಯ ವಿಸ್ತ್ರತ ಚರ್ಚೆಯ ವೇಳೆ ಉತ್ತರ ನೀಡಿದ ಹಣಕಾಸು ಸಚಿವೆ ನಿರ್ಮಾಲಾ ಸೀತಾರಾಮನ್ ಈ ಮಸೂದೆಯು ದೇಶದಲ್ಲಿ ಅಂತಾರಾಷ್ಟೀಯ ಹಣಕಾಸು ಸೇವಾ ಕೇಂದ್ರಗಳಲ್ಲಿ ಹಣಕಾಸು ಮಾರುಕಟ್ಟೆಯನ್ನು ಅಭಿವೃದ್ದಿಪಡಿಸುವ ಮತ್ತು ನಿಯಂತ್ರಿಸುವ ಅಧಿಕಾರವನ್ನು ಸ್ಥಾಪಿಸಲು ಕೋರಲಿದೆ ಎಂದಿದ್ದಾರೆ

ಇದು ಮೂರು ಡೀಮ್ಡ್ ಸಂಸ್ಕೃತ ವಿಕ್ವವಿದ್ಯಾಲಯಗಳಿಗೆ ಪೂರ್ಣ ಶ್ರಮಾಣದ ಕೇಂದ್ರ ವಿಕ್ವವಿದ್ಯಾಲಯಗಳ ಸ್ವಾನಮಾನ ನೀಡುವ ಗುರಿ ಹೊಂದಿದೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೊಬ್ರಿಯಾಲ್ ನಿಶಾಂಕ್ ಈ ಮಸೂದೆಯಿಂದ ಸಂಸ್ಕೃತ ಜ್ಞಾನರ್ಜನೆಗೆ ಉತ್ತೇಜನ ದೊರೆಯಲಿದೆ ಎಂದಿದ್ದಾರೆ

ಅಂತಿಮ ಸಮೀಕ್ಷೆಯ ಅಂಕಿ ಅಂಶಗಳನ್ನು ಸ್ನೀಕರಿಸಿದ ನಂತರ ಶೇಕಡಾವಾರು ಮತದಾನ ಹೆಚ್ಚಾಗುವ ಸಾಧ್ಯತೆ ಎಂದಿದ್ದಾರೆ ಈ ಮಧ್ಯೆ ರಾಜ್ಯದ ನಾಲ್ಕನೇ ಮತ್ತ ಐದನೇ ಹಂತದ ಮತದಾನಕ್ಕೆ ಚುನಾವಣಾ ಪ್ರಚಾರ ಕಾರ್ಯ ಚುರುಕುಗೊಂಡಿದೆ

ಮೀ ಸಾರಿಗೆ ಯೋಜನೆಯನ್ನು ಅಧ್ಯಯನ ಮಾಡಿ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾಗಿ ಮಹಾರಾಷ್ಟ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಅವರು ಬ್ರಿಟಿಷ್ ಬಿಲಿಯನೇರ್ ರಿಚರ್ಡ್ ಬ್ರಾನ್ಸನ್ಗೆ ಹೇಳಿದ್ದಾರೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ವಿದೇಶಾಂಗ ವಕ್ತಾರ ರವೀಶ್ ಕುಮಾರ್ ಭಾರತ ಮತ್ತು ಅಮೆರಿಕ ನಡುವಿನ ವಿದೇಶಾಂಗ ನೀತಿ ಮತ್ತು ರಕ್ಷಣಾ ವಿಷಯಗಳ ಕುರಿತು ಎರಡೂ ದೇಶಗಳ ಸಚಿವರ ಮಟ್ಲದ ಮಾತುಕತೆ ನಡೆಯಲಿವೆ

ದೆಹಲಿಯಲ್ಲಿ ನಿನ್ನೆ ಸಂಜೆ ಗುಡುಗು ಸಹಿತ ಮಳೆಯಾಗಿದ್ದು ಇದು ಹಲವಡೆ ತಾಪಮಾನವನ್ನು ತಗ್ಗಿಸಿದೆ ಜತೆಗೆ ಸಂಜೆ ಮಳೆಯೂ ವಾಯುಮಾಲಿನ್ನದ ಮಟ್ಟವನ್ನು ತಗ್ಗಿಸಿದೆ ಇಂದು ಆಲಿಕಲ್ಲು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಉತ್ತರಾಖಂಡ್ ನ ಹಲವೆಡೆ ನಿನ್ನೆ ಸಾಧಾರಣ ಮಳೆಯಾಗಿದ್ದು ಶೀತಗಾಳಿ ಕಂಡು ಬಂದಿದೆ ಈ ಮಧ್ಯೆ ಹಿಮಾಚಲ ಪ್ರದೇಶದ ಬಹು ಭಾಗಗಳಲ್ಲಿ ಮಳೆ ಹಾಗೂ ಹಿಮಾ ಸುರಿಯುತ್ತಿದ್ದು ಶೀತಾವಾತಾವರಣ ತೀವ್ರಗೊಂಡಿದೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಮಳೆ ಮತ್ತು ಹಿಮ ಸುರಿಯುವ ಕುರಿತು ಹವಾಮಾನ ಇಲಾಖೆ ಯೆಲ್ಲೋ ಆಲರ್ಟ್ ಫೋಷಿಸಿದೆ